ವಾರ್ತೆಗಳ ವಿವರ ರಾಜ್ಯದಲ್ಲಿ ಕೈಗಾರಿಕಾ ಅಭಿವೃದ್ದಿ ವೇಗ ಹೆಚ್ಚಿದ್ದು

ರಾಜ್ಯದಲ್ಲಿ ಕೈಗಾರಿಕೆ ಸ್ಟಾಪನೆಗೆ ಅಗತ್ತವಾದ ಕಾರ್ಯಯೋಜನೆಗಳನ್ನು ಸರಳಗೊಳಿಸಿದ್ದು ಬಂಡವಾಳ ಪೂಡಿಕೆದಾರರು ನೇರವಾಗಿ ರೈಶರಿಂದ ಭೂಮಿ ಖರೀದಿಸಿ ಕೈಗಾರಿಕೆ ಪ್ರಾರಂಭಿಸಬಹುದಾಗಿದೆ ಎಂದು ತಿಳಿಸಿದರು ಕ್ಷೆಗಾರಿಕೆ ಮತ್ತು ವಾಣಿಜ್ಯ ಅಭಿವ್ಯದ್ಲಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಮುಂದಾಗಿದ್ದು ಇದಕ್ಕೆ ಪೂರಕವಾಗಿ ಮೈಸೂರು ಬೀದರ್ ಕೈಗಾರಿಕಾ ಕಾರಿಡಾರ್ ಸೃಷ್ಷಿಗೆ ನಿರ್ಧರಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ

ಅಶ್ವಥನಾರಾಯಣ ತಿಳಿಸಿದ್ದಾರೆ

ಇಡೀ ದೇಶದಲ್ಲೇ ರಾಜ್ಯದ ಕೈಗಾರಿಕಾ ನೀತಿ ಮಾದರಿಯಾಗಿದ್ದು ಏಕಗವಾಕ್ಷಿ ಮೂಲಕ ಎಲ್ಲ ಬಗೆಯ ಅನುಮತಿಗಳನ್ನು ಪಡೆಯಬಹುದು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸೇರಿದಂತೆ ಬೃಪತ್ ಕೈಗಾರಿಕೆಗಳಿಗೂ ಈ ಅವಕಾಶ ದೊರೆಯುತ್ತದೆ ಸುದ್ಬಢ ಕರ್ನಾಟಕ ನಿರ್ಮಾಣದ ಸಂಕಲ್ಪದಂತೆ ರಾಜಕೀಯ ಸೇರಿ ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲಾಗುತ್ತಿದೆ ಎಂದರು

ಪಾಟೀಲ್ ಸ್ವಷ್ಪಡಿಸಿದ್ದಾರೆ ಫೇಸ್ಬುಕ್ ಲೈವ್ನಲ್ಲಿ ರಾಜ್ಯದ ರೈತ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ಅವರು ರೈತ ಬಾಂಧವರು ತಮ್ಮ ಖಾತೆಯನ್ನು ಪರಿಶೀಲಿಸಬೇಕೆಂದು ಮನವಿ ಮಾಡಿದ್ದಾರೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಕರಡು ಪ್ರಕ್ರಿಯೆ ಅಂತಿಮ ಪಂತದಲ್ಲಿದ್ದು ಆದಷ್ಟು ಬೇಗ ರೈತಮಿತ್ರ ರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದರು ಆರು ಸಾವಿರ ಜನೌಷಧಿ ಕೇಂದ್ರಗಳ ಜಾಲವು ಜನರಿಗೆ ಅದರಲ್ಲೂ ವಿಶೇಷವಾಗಿ ಸೌಲಭ್ಯ ವಂಚಿತರಿಗೆ ಸೇವೆ ನೀಡುತ್ತಿದ್ದು ಅವುಗಳ ಮೂಲಕ ತಲಾ ಒಂದು ರೂಪಾಯಿಯಂತೆ ಐದು ಕೋಟಿಗೂ ಅಧಿಕ ಸ್ಯಾನಿಟರಿ ನ್ಯಾಪಕಿನ್ ವಿತರಣೆ ಮಾಡಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದಗೌಡ ಹೇಳಿದ್ದಾರೆ

ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸುಮಾರು ಆರು ಕೋಟ ರೂಪಾಯಿ ವೆಚ್ವದಲ್ಲಿ ನಿರ್ಮಿಸಲಾದ ಅತ್ಯಾಧುನಿಕ ಮೀನು ಮಾರುಕಟ್ಟೆಯನ್ನು ಕಾರ್ಮಿಕ ಖಾತೆ ಸಚಿವ ಶಿವರಾಮ ಹೆಬ್ಲಾರ ನಿನ್ನೆ ಲೋಕಾರ್ಪಣೆ ಮಾಡಿದರು ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಅತ್ಕಾಧುನಿಕ ಮೀನು ಮಾರುಕಟ್ಟೆಯನ್ನು ಎಲ್ಲಾ ಮೀನುಗಾರ ಮಹಿಳೆಯರು ಸದುಪಯೋಗ ಪಡಿಸಿಕೊಳ್ಳಬೇಕು ಬದುಕಿನುದ್ದಕ್ಕೂ ಕಷ್ಲಪಟ್ಟು ದುಡಿಯುತ್ತಿರುವ ಮೀನು ಮಾರಾಟಗಾರ ಮಹಿಳೆಯರಿಗಾಗಿ ಈ ಮೀನು ಮಾರುಕಟ್ಲೆ ನಿರ್ಮಿಸಲಾಗಿದೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಕೋವಿಡ್ ಓನ್ನೆಲೆಯಲ್ಲಿ ಸ್ವಗಿತವಾಗಿದ್ದ ದಕ್ಷಿಣ ಕನ್ನಡ ಮತ್ತು ಕೇರಳದ ಗಡಿ ರಸ್ತೆಗಳಲ್ಲಿ ದೈನಂದಿನ ಚಟುವಟಿಕೆಗಳಿಗೆ ಪ್ರತಿ ದಿನ ಸಂಚರಿಸಲು ಸಾರ್ವಜನಿಕರಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿದೆ ಗಡಿ ರಸ್ತೆಗಳ ಮೂಲಕ ಸಂಚರಿಸುವವರು ಗ್ರಾಮ ಪಂಚಾಯತ್ ಪುರಸಭೆ ಮುಂತಾದ ಸ್ಟಳೀಯ ಸಂಸ್ಥೆಗಳಿಂದ ಮಾಸಿಕ ಪಾಸ್ ಪಡೆಯಬೇಕು ಸಂಚರಿಸುವಾಗ ಚೆಕ್ ಪೋಸ್ಸ್ ಗಳಲ್ಲಿ ಮಾಹಿತಿ ದಾಖಲಿಸಬೇಕು ಪ್ರತಿದಿನ ವೈದ್ಯಕೀಯ ಸ್ವೀನಿಂಗ್ಗೆ ಒಳಗಾಗಬೇಕು ಎಂದು ಸೂಜಿಸಲಾಗಿದೆ ಕಳೆದ ಎಂಟ್ಟತ್ತು ದಿನಗಳಿಂದ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೆಡೆ ಜನಜೀವನ ಅಸ್ತವ್ವಸ್ತವಾಗಿದೆ ಮಹಾರಾಷ್ಟದ ಘಟ್ಟದ ಪ್ರದೇಶದಿಂದ ಪರಿದುಬರುತ್ತಿರುವ ನೀರಿನಿಂದಾಗಿ ಜಿಲ್ಲೆಯ ಬಹುತೇಕ ನದಿಗಳು ತುಂಬಿ ಪರಿಯುತ್ತಿದ್ದು ಪ್ರವಾಹದ ಭೀತಿ ಸೃಷ್ಷಿಯಾಗಿದೆ

ಅದೇ ರೀತಿ ಖಾನಾಪೂರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ನಿರಂತರ ಮಳೆ ಸುರಿಯುತ್ತಿರುವುದರಿಂದ ಮಲಪ್ರಭಾ ನದಿಗೆ ನೀರಿನ ಪ್ರಮಾಣ ಹೆಜ್ಜಾಗಿದೆ ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳು ತುಂಬಿ ಪರಿಯುತ್ತಿರುವುದರಿಂದ ಹಿಡಕಲ್ ಜಲಾಶಯದ ಎಲ್ಲ ಹತ್ತೂ ಗೇಟ್ಗಳ ಮೂಲಕ ನೀರು ಹೊರ ಬಿಡಲಾಗುತ್ತಿದೆ ಇದಿರಂದಾಗಿ ನದಿ ತೀರದ ಜನರಿಗೆ ಎಚ್ವರಿಕೆ ನೀಡಲಾಗಿದೆ ಕೃಷ್ಣ ಹಾಗೂ ಅದರ ಉಪ ನದಿಗಳು ತುಂಬಿ ಪರಿಯುತ್ತಿರುವುದರಿಂದ ಚಿಕ್ಕೋಡಿ ರಾಯಬಾಗ ತಾಲೂಕಿನ ಕೆಳಹಂತದ ಸೇತುವೆಗಳು ಜಲಾವೃತವಾಗಿದ್ದು ಜನ ಸಂಜಾರಕ್ಕೆ ಪರ್ಕಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರವಾಪ ಉಂಟಾದರೆ ನಿಭಾಯಿಸಲು ಜಿಲ್ಲ ಆಡಳಿತ ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿಸಗಳಿಂದ ಬಿಡುವು ನೀಡಿದ್ದ ಮಳೆ ನಿನ್ನೆ ಮುಂಜಾನೆಯಿಂದಲೇ ಧಾರಾಕಾರವಾಗಿ ಸುರಿಯುತ್ತಿದೆ ಇದರಿಂದ ಜಿಲ್ಲೆಯ ಕರಾವಳಿ ಕೆಲ ತಾಲೂಕುಗಳಲ್ಲಿ ತಗ್ಗು ಪ್ರದೇಶಗಳಗೆ ನೀರು ನುಗ್ಗಿ ಜನಜೀವನ ಅಸ್ತವ್ದ್ರವಾಗಿದೆ

ನಿನ್ನೆ ಬೆಳಗೆಯಿಂದಲೇ ಭಟ್ಕಳ ಹೊನ್ನಾವರ ಕುಮಟಾ ಹಾಗೂ ಕಾರವಾರ ಸೇರಿದಂತೆ ಕೆಲ ತಾಲೂಕುಗಳಲ್ಲಿ ಭಾರೀ ಮಳೆ ಸುರಿಯುತ್ತಿದೆ ಜಿಲ್ಲೆಯ ಕಾಳಿ ಗಂಗಾವಳಿ ಅಘನಾಶಿನಿ ಶರಾವತಿ ನದಿ ತುಂಬಿ ಪರಿಯುತ್ತಿದೆ ಕಾಳಿ ನದಿ ಜಲ ವಿದ್ದುತ್ ಯೋಜನೆಯ ಮೊದಲನೆಯ ಹಂತದ ಬೊಮ್ಮನಹಳ್ಳಿ ಜಲಾಶಯದ ಒಳಹರಿವಿನ ಪ್ರಮಾಣ ಏರಿಕೆಯಾಗುತ್ತಿದೆ ಹೀಗಾಗಿ ಜಲಾಶಯದಿಂದ ಯಾವುದೇ ಸಮಯದಲ್ಲಿ ಹೆಚ್ಚುವರಿ ನೀರನ್ನು ಹೊರಬಿಡಬಹುದು ಆದ್ದರಿಂದ ಜಲಾತಯದ ಕೆಳದಂಡೆಯಲ್ಲಿ ಹಾಗೂ ನದಿಯ ಪಾತ್ರದಲ್ಲಿ ವಾಸಿಸುವ ಜನರು ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಕೆಪಿಸಿಎಲ್ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಧಾರವಾಡದಲ್ಲಿಯೂ ಕಳೆದೆರಡು ದಿನಗಳಿಂದ ನಿರಂತರವಾಗಿ ಮಳೆಸುರಿಯುತ್ತಿದ್ದು ಜನಜೀವನಕ್ಕೆ ಅಡಚಣೆ ಉಂಟಾಗಿದೆ ತುಂಗಭದ್ರ ಜಲಾಶಯ ಭರ್ತಿಯಾಗಿದ್ದು ನಿನ್ನೆ ರಾತ್ರಿ ಜಲಾಶಯದ ಮೂರು ಕ್ರೆಸ್ಟ್ ಗೇಟ್ ಗಳನ್ನು ತೆರೆದು ನದಿಗೆ ಆರುವರೆ ಸಾವಿರ ಕ್ಕುಸೆಕ್ ನೀರನ್ನು ಬಿಡಲಾಗಿದೆ

ನದಿಪಾತ್ರದ ಜನತೆ ಜಾಗ್ಯತರಾಗಿರಲು ತುಂಗಭದ್ರ ಮಂಡಳಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ

ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಬಳಿ ರೈಲ್ವೆ ಸ್ವೇಷನ್ ಶೀಘದಲ್ಲಿ ಒದಗಿಸಲಾಗುವುದು ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ರಸ್ತೆ ಮಾರ್ಗವಾಗಿ ಪ್ರಯಾಣಿಸುವಾಗ ಉಂಟಾಗುವ ಸಂಜಾರ ದಟ್ಟಣೆಗೆ ಪರಿಹಾರವನ್ನು ಒದಗಿಸುವ ಈ ಸೌಲಭ್ಯವು ಜನರಿಗೆ ವಿಮಾನ ನಿಲ್ಲಾಣಕ್ಕೆ ಪ್ರಯಾಣಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ